ರಾಜ್ಯ ಸಚಿವ ಸಂಪುಟದ ಖಾತೆ ಹಂಚಿಕೆ ಒಂದೆರಡು ದಿನಗಳಲ್ಲಿ ಇತ್ತರ್ಥ ಮುಖ್ಯಮಂತ್ರಿ ಮಾಹಿತಿ ರೈತರ ಸಾಲ ಮನ್ನಾ ವಿಚಾರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಜಮಖಂಡಿ ಶಾಸಕ ಸಿದ್ದು ನ್ಯಾಮಗೌಡ ನಿಧನಕ್ಕೆ ಗಣ್ಯರ ಕಂಬನಿ ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಪ್ರಿಯೆ

ಈಗ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಎಚ್

ನಂತರ ಸುದ್ದಿಗಾರರಿಗೆ ಭೇಟಿ ಕುರಿತು ಮಾಹಿತಿ ನೀಡಿದ ಮುಖ್ಯಮಂತ್ರಿ ರಾಜ್ಯಕ್ಕೆ ಕಲ್ಲಿದ್ದಲಿನ ಕೊರತೆ ಉಂಟಾಗಿದ್ದು ರಾಯಚೂರಿನ ಯರಮರಸ್ ಹಾಗೂ ಬಳ್ಳಾರಿ ಉಷ್ಣ ವಿದ್ದುತ್ ಸ್ಥಾವರಗಳು ಎರಡು ವಾರಗಳ ವರೆಗೆ ವಿದ್ಯುತ್ ಉತ್ಪಾದಿಸಲು ಸಕ್ಷಮವಾಗಿವೆ ಕೂಡಲೇ ಕಲ್ಲಿದ್ದಲು ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಹಾಗೂ ರಾಜ್ಯದ ಬಾಕಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವ ಬಗ್ಗೆ ಸಮಾಲೋಟಿಸಿದ್ದಾಗಿ ಪ್ರಧಾನಿಯವರಿಂದ ಸಕಾರಾತ್ಮಕ ಉತ್ತರ ದೊರೆತಿದ್ದಾಗಿ ತಿಳಿಸಿದರು ನಂತರ ಹಿರಿಯ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರನ್ನೂ ಸಹ ಭೇಟಿ ಮಾಡಿದ ಕುಮಾರಸ್ವಾಮಿ ಮಂತ್ರಿಮಂಡಲ ರಚನೆ ಕುರಿತು ಚರ್ಚೆ ನಡೆಸಿದರು ರಾಜ್ಞದ ಸಮಿತ್ರ ಸರ್ಕಾರದ ಸಚಿವ ಖಾತೆಗಳ ಹಂಚಿಕೆ ವಿಷಯ ಒಂದೆರಡು ದಿನಗಳಲ್ಲಿ ಬಗೆಪರಿಯಲಿದೆ ಎಂದು ಮುಖ್ಯಮಂತ್ರಿ ಎಚ್

ಹೊಸ ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಸಮಿತ್ರ ಸರ್ಕಾರದ ಸುಗಮ ಕಾರ್ಯ ನಿರ್ವಹಣೆಗೆ ಸಮಸ್ವಯ ಸಮಿತಿ ರಚಿಸಲಾಗುವುದು ರೈತರ ಸಾಲ ಮನ್ನಾಕ್ಷೆ ಅಧಿಕಾರಿಗಳು ಹಣಕಾಸು ಸ್ಹಿತಿಗತಿ ಅಭ್ಯಸಿಸಿ ಯೋಜನೆ ರೂಪಿಸುತ್ತಿದ್ದಾರೆ

ನಾಳೆ ಕೃಷಿ ಸಾಲ ಮನ್ನಾ ವಿಷಯವಾಗಿ ತಮ್ಮ ಖಚಿತ ನಿಲುವು ಪ್ರಕಟಸಲಿದ್ದು ರೈತರ ಸಂಕಷ್ಟಗಳಿಗೆ ಸ್ಪಂದಿಸಲಾಗದಿದ್ದರೆ ತಾವು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯುವುದಾಗಿ ಕುಮಾರಸ್ವಾಮಿ ಸ್ಪಷ್ಟ ಪಡಿಸಿದರು ಮುಖ್ಯಮಂತ್ರಿಯವರು ರಾಜ್ಘಾಟ್ಗೆ ತೆರಳಿ ರಾಷ್ಷಪಿತ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ಗೌರವ ನಮನ ಸಲ್ಲಿಸಿದರು ಕೃಷಿ ಸಾಲ ಮನ್ನಾ ನಿರ್ಧಾರ ಪ್ರಕಟಿಸುವಲ್ಲಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ನಿನ್ನೆ ಬಹುಮಟ್ಟಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ರಾಜ್ಯದ ಯಾವುದೇ ಕಡೆ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡ ವರದಿಗಳು ಬಂದಿಲ್ಲ

ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನದ ಹಿನ್ನೆಲೆ ಬೆಂಗಳೂರಿಗೆ ಬಂದ್ನಿಂದ ವಿನಾಯತಿ ನೀಡಲಾಗಿತ್ತು

ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನೊಳಗೊಂಡ ಹೈದರಾಬಾದ್ ಕರ್ನಾಟಕ ವಲಯದಲ್ಲಿ ಬಂದ್ ಕರೆಗೆ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಿಲ್ಲ ಆದರೆ ಬಿಜೆಪಿ ಕಾರ್ಯಕರ್ತರು ಈ ವಲಯದಲ್ಲಿ ಪ್ರತಿಭಟನಾ ಮೆರವಣಿಗೆಗಳನ್ನು ನಡೆಸಿದರು ಆದರೆ ಕೊಪ್ಪಳ ಮತ್ತು ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸರ್ಕಾರಿ ಬಸ್ ಸೇವೆಯನ್ನು ಸ್ವಲ್ಪ ಕಾಲ ನಿಲ್ಲಿಸಲಾಗಿತ್ತು

ಕುಮಾರಸ್ವಾಮಿ ಕೊಟ್ಟ ಮಾತಿನಂತೆ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು ತುಮಕೂರು ಚಿತ್ರದುರ್ಗ ಗದಗ್ ಧಾರವಾಡ ಬೀದರ್ ಕಲಬುರಗಿ ರಾಯಚೂರು ಬೆಳಗಾವಿ ಕೋಲಾರ ಸೇರಿದಂತೆ ಅನೇಕ ಕಡೆ ಬಿಜೆಪಿ ಕಾರ್ಯಕರ್ತರು ರೈತರ ಸಾಲಮನ್ನಾಕ್ಷೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿದ ಬಗ್ಗೆ ವರದಿಗಳು ಬಂದಿವೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರೈತರಿಗೆ ನೀಡಿದ್ದ ಪರಿಹಾರ ಭರವಸೆಯಂತೆ ನಡೆದುಕೊಳ್ಳುವುದು ಕಷ್ಟ ಮತ್ತೊಂದು ಪಕ್ಷದ ಬೆಂಬಲದೊಂದಿಗೆ ಜೆಡಿಎಸ್ ಸರ್ಕಾರ ನಡೆಸಬೇಕಿದೆ ಅವರ ಕಾರ್ಯಕ್ರಮಗಳನ್ನೂ ಸಹ ಮುಂದುವರಿಸಬೇಕಿದೆ ಅವರ ಬೆಂಬಲವಿಲ್ಲದೆ ಭರವಸೆ ಈಡೇರಿಕೆ ಕಪ್ಪ ಎಂದು ಅಭಿಪ್ರಾಯಪಟ್ಟಿದ್ದಾರೆ ರೈತರ ಸಾಲ ಮನ್ನಾ ವಿಷಯವಾಗಿ ಬಿಜೆಪಿ ಕರೆ ನೀಡಿದ್ದ ಕರ್ನಾಟಕ ಬಂದ್ ಯಶಸ್ವಿಯಾಗಿದ್ದು ರೈತರನ್ನು ಕಡೆಗಣಿಸಿರುವ ಮುಖ್ಯಮಂತ್ರಿ ಎಚ್

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬಾಗಲಕೋಟೆ ಸಮೀಪದ ತುಳಸೀಗೆರೆ ಕ್ರಾಸ್ ಬಳಿ ನಿನ್ನೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕೇಂದ್ರದ ಮಾಜಿ ಸಚಿವ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸಿದ್ದು ನ್ಯಾಮಗೌಡ ಅವರ ಪಾರ್ಥಿವ ಶರೀರವನ್ನು ಜಮಖಂಡಿಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿದ್ದು ನಿನ್ನೆ ಅವರ ಅಪಾರ ಅಭಿಮಾನಿಗಳು ಅಗಲಿದ ನಾಯಕನ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು

ನ್ಯಾಮಗೌಡ ಅವರ ಮುಂದಾಳತ್ವದಲ್ಲಿ ರೈತರು ತಾವಾಗಿಯೇ ಹಣದ ಕಾಣಿಕೆ ನೀಡಿದ್ದಲ್ಲದೆ

ದೇವೇಗೌಡ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿ

ಯಡ್ಯೂರಪ್ಪ ಕೆಪಿಸಿಸಿ ಅಧ್ವಕ್ಷ ಡಾಕ್ಟರ್ ಜಿ ಪರಮೇಶ್ವರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಸಿದ್ದು ನ್ಯಾಮಗೌಡ ಅವರ ಪಾರ್ಥಿವ ಶರೀರದ ಅಂತ್ಯಕ್ಷಿಯೆ ಜೆಎಸ್ಎಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ

ನ್ಹಾಶನಲ್ ಅಸೆಸ್ಮೆಂಟ್ ಆಂಡ್ ಅಕ್ರೆಡೆಶನ್ ಕೌನ್ಲಿಲ್ ನ್ಹಾಕ್ ನಿರ್ದೇಶಕರಾಗಿ ಹೆಸರಾಂತ ಶಿಕ್ಷಣ ತಜ್ಜ ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಂತ ಕುಲಪತಿ ಪ್ರೊಫೆಸರ್ ಎಸ್

ನ್ಯಾಶನಲ್ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಗೌರವ ಕರ್ನಲ್ ಹುದ್ದೆ ಸಹ ಅವರು ಅಲಂಕರಿಸಿದ್ದಾರೆ

ಎಸ್

ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು

ಕೃಷಿ ಚಟುವಟಿಕೆಗಳು ಗರಿಗೆದರಿವೆ

ಗುವಾಹಟಿಯಲ್ಲಿ ಮಾತನಾಡಿದ ಅವರು ಫಸಲ್ ವಿಮಾ ಯೋಜನೆಯ ಸೂಕ್ತ ಅನುಷ್ಠಾನದ ಅಗತ್ಯದ ಕುರಿತು ಒತ್ತಿ ಹೇಳಿದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮುಖ್ಯಮಂತ್ರಿಗಳಿಂದ ಪ್ರಧಾನಮಂತ್ರಿಯವರ ಸೌಹಾರ್ದ ಭೇಟಿ ರಾಜ್ಯಕ್ಷ ಶೀಘ್ರ ಕಲ್ಲಿದ್ದಲು ಪೂರೈಸಲು ಮುಖ್ಯಮಂತ್ರಿ ಮನವಿ ರಾಜ್ಯ ಸಚಿವ ಸಂಪುಟದ ಖಾತೆ ಹಂಚಿಕೆ ಒಂದೆರಡು ದಿನಗಳಲ್ಲಿ ಇತ್ತರ್ಥ ಮುಖ್ಯಮಂತ್ರಿ ಮಾಹಿತಿ ರೈತರ ಸಾಲ ಮನ್ನಾ ವಿಚಾರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಜಮಖಂಡಿ ಶಾಸಕ ಸಿದ್ದು ನ್ಯಾಮಗೌಡ ನಿಧನಕ್ಕೆ ಗಣ್ಯರ ಕಂಬನಿ ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಕಕ್ರಿಯೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು